ಮೋದಿ ಸರ್ಕಾರದ ಅರ್ಥಿಕ ಸುಧಾರಣೆಗಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶ್ವಾಫನೆ ಅಮೆರಿಕ ಭಾರತದ ನಿಜವಾದ ಸ್ನೇಹಿತ ಎಂದು ಹೇಳಿಕೆ

ಕಾಶ್ನೀರ ಕಣಿವೆಯಲ್ಲಿ ಎಂದಿನಂತೆ ಚಟುವಟಕೆ ಆರಂಭಿಸುವಂತೆ ಜನಸಾಮಾನ್ಸರಿಗೆ ಜಮ್ನು ಮತ್ತು ಕಾಶ್ನೀರದ ಬಿಜೆಪಿ ವಕ್ತಾರರ ಮನವಿ

ಭಯೋತ್ವಾದನೆ ಹಾಗೂ ಆದನ್ನು ಪ್ರತಿಪಾದಿಸುವವರ ಮೇಲೆ ನಿರ್ಣಾಯಕ ಹೋರಾಟಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಈ ಕಾರ್ಯಕ್ರಮದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಪ ಸ್ನೇಪದ ದ್ನೋತಕವಾಗಿ ಪಾಲ್ಗೊಂಡಿದ್ದರು ಉತ್ಸಾಪಭರಿತ ಜನಸಮೂಪವನ್ನುದ್ದೇಪಿಸಿ ಮಾತನಾಡಿದ ನರೇಂದ್ರ ಮೋದಿ ಭಯೋತ್ಪಾದನೆ ಪಿಡುಗನ್ನು ನಿರ್ಮೂಲನೆ ಮಾಡಲು ಇದು ಸಕಾಲ ಎಂದರು ಭಯೋತ್ಪಾದನೆಗೆ ಆರ್ಥಿಕ ನೆರವು ಕೊಟ್ಟು ಕುಮ್ಮಕ್ಕು ನೀಡುತ್ತಿರುವ ರಾಷ್ಟ ಯಾವುದು ಎಂಬುದು ಇಡೀ ಜಗತ್ತಿಗೆ ಗೊತ್ತಿದೆ ಎಂದು ಪಾಕಿಸ್ತಾನದ ಪೆಸರು ಉಲ್ಲೇಖ ಮಾಡದೇ ಟೀಕಿಸಿದರು ಭಯೋತ್ತಾದನೆ ಎರುದ್ದದ ಹೋರಾಟಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಸಪಕಾರವಿದೆ ಎಂದು ಹೇಳಿದರು

ಪಲವಾರು ಶತಮಾನಗಳಿಂದ ಉದಾರವಾದ ಸಾಮಾಜಿಕ ವ್ಯವಸ್ಥೆಯನ್ನು ಒಳಗೊಂಡಿರುವ ರಾಷ್ಟ ಭಾರತ ಎಂದರು ಪೌಡಿ ಮೋದಿ ಕಾರ್ಯಕ್ರಮ ಕುರಿತು ಪ್ರಸ್ತಾಪಿಸಿದ ನರೇಂದ್ರ ಮೋದಿ

ಭಾರತ ಪ್ರಗತಿಶೀಲ ದೇಶವಾಗಿದ್ದು ಕೇವಲ ಬದಲಾವಣೆಯಲ್ಲ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿದೆ

ಡೊನಾಲ್ಡ್ ಟ್ರಂಪ್ ಮಾತನಾಡಿ ನಾವು ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲು ಕಾರ್ಯೋನ್ಮುಖವಾಗಿದ್ದೇವೆ ಉಭಯ ದೇಶಗಳಗೂ ಗಡಿಭದ್ರತೆ ಪ್ರಧಾನ ಆದ್ಕತೆಯಾಗಿದ್ದು ಈ ನಿಟ್ಟನಲ್ಲಿ ಭದ್ರತಾ ಸಪಕಾರ ಕಾಯ್ದುಕೊಳ್ಳಲಾಗುವುದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅರ್ಥಿಕ ಸುಧಾರಣೆಗಳನ್ನು ಶ್ಲಾಘಿಸಿದ ಡೊನಾಲ್ಡ್ ಟ್ರಂಪ್

ಇದಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ಆವರನ್ನು ಸಮಾರಂಭದಲ್ಲಿ ಪರಿಚಯಿಸಿದ ನರೇಂದ್ರ ಮೋದಿ ಶ್ವೇತಭವನಕ್ಕೆ ಭಾರತ ನಿಜವಾದ ಸ್ನೇಹಿತನಾಗಿದ್ದು ಈ ಸಮಾರಂಭ ಅದರ ಸಂಕೇತವಾಗಿದೆ ಎಂದರು ಸಮಾರಂಭದ ನಂತರ ಪ್ರಧಾನಮಂತ್ರಿಯವರು ಪೂಸ್ವನ್ನ ಮಹಾತ್ಮಾಂಧಿ ವಸ್ತು ಸಂಗ್ರಹಾಲಯಕ್ಕೆ ಭೇಟ ನೀಡಿದರು ಬಳಿಕ ಗುಜರಾತ್ ಸಮಾಜ್ ಕೇಂದ್ರ ಪಾಗೂ ಸಿದ್ದಿವಿನಾಯಕ ದೇವಸ್ವಾನವನ್ನು ಉದ್ಘಾಟಿಸಿದರು ಪ್ಯೂಸ್ನನಲ್ಲಿ ನಡೆದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಿಂಪ್ ಅವರ ಜಂಟಿ ಭಾಷಣವನ್ನು ಅಮೆರಿಕದ ಭಾರತ ಕೇಂದ್ರಿತ ಕಾರ್ಯತ್ವರ ಗುಂಪು ಪಾಗೂ ಅಲ್ಲಿನ ಪ್ರಮುಖ ಮಾಧ್ಯಮಗಳು ಸ್ವಾಗತಿಸಿವೆ ಅಮೆರಿಕ ಭಾರತ ಕಾರ್ಯತ್ಪರ ಮತ್ತು ಪಾಲುದಾರಿಕೆ ವೇದಿಕೆ ಅಧ್ಯಕ್ಷ ಮುಖೇಶ್ ಅಫಿ ಈ ಬಗ್ಗೆ ಹೇಳಿಕೆ ನೀಡಿದ್ದು ಈ ಜಂಟಿ ಭಾಷಣ ಭಾರತ ಅಮೆರಿಕ ದ್ವಿಪಕ್ಷೀಯ ಒಪ್ಪಂದಗಳಲ್ಲಿ ಒಂದು ಅವಿಸ್ಮರಣೀಯ ಸಂದರ್ಭ ಎಂದಿದ್ದಾರೆ ಅಮೆರಿಕದ ದ ವಾಲ್ ಸ್ಟೀಟ್ ಜರ್ನಲ್ ದ ವಾಷಿಂಗ್ನನ್ ಮೋಸ್ಟ್ ಹಾಗೂ ನ್ಕೂಯಾರ್ಕ ಟೈಮ್ಸ್ ಪತ್ರಿಕೆಗಳು ಪ್ಯೂಸ್ನನ್ ಕಾರ್ಯಕ್ರಮದ ವರದಿಯನ್ನು ವಿಸ್ತ್ಯತವಾಗಿ ಪ್ರಕಟಿಸಿವೆ ಪ್ಯೂಸ್ನನ್ಗೆ ಐತಿಪಾಸಿಕ ಪಾಗೂ ಅವಿಸ್ಕರಣೀಯ ಭೇಟ ನೀಡಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಒಂದು ವಾರ ಅವಧಿಯ ಅಮೆರಿಕ ಭೇಟಿಯ ಎರಡನೇ ಚರಣದಲ್ಲಿ ನ್ಕೂರ್ಯಾಕ್ಗೆ ಆಗಮಿಸಿದ್ದಾರೆ

ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಪಾಗೂ ಗಾಂಧಿ ಶಾಂತಿವನದಲ್ಲಿರುವ ಗಾಂಧಿ ಸೌರ ಉದ್ಯಾನವನ್ನು ನರೇಂದ್ರ ಮೋದಿ ಉದ್ಯಾಟಸಲಿದ್ದಾರೆ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ನಾಲ್ವರು ಇಂದು ಪ್ರಮಾಣವಜನ ಸ್ವೀಕರಿಸಿದ್ದಾರೆ ನ್ಯಾಯಮೂರ್ತಿಗಳಾದ ಕೃಷ್ಣಾಮುರಾರಿ ಎಸ್ ರವೀಂದ್ರ ಭೆಟ್

ರಾಮಸುಬ್ರಹ್ಮಣ್ಯಂ ಪಾಗೂ ಪೃಷಿಕೇಶ್ ರಾಯ್ ಅವರಿಗೆ ಭಾರತದ ಮುಖ್ಯ ನ್ಕಾಯಮೂರ್ತಿ ಪ್ರಮಾಣವಚನ ಪಾಗೂ ಅಧಿಕಾರ ಗೌಪ್ಯತೆ ಬೋಧಿಸಿದರು

ನ್ಯಾಯಮೂರ್ತಿ ಮುರಾರಿ ಪಂಜಾಬ್ ಪೈಕೋರ್ಟ್ ನ್ಯಾಯಮೂರ್ತಿ ಭು್ ಅವರು ರಾಜಸ್ಥಾನ ಪೈಕೋರ್ಟ್ ನ್ಯಾಯಮೂರ್ತಿ ರಾಮಸುಬ್ರಪ್ಟಣ್ಯಂ ಹಿಮಾಚಲ ಪ್ರದೇಶ ಪಾಗೂ ನ್ಕಾಯಾಮೂರ್ತಿ ರಾಯ್ ಕೇರಳ ಹೈಕೋರ್ಟ್ಗಳ ಮುಖ್ಯ ನ್ಕಾಯಮೂರ್ತಿಗಳಾಗಿದ್ದರು ನವದೆಪಲಿಯ ಮಾನ್ಸಿಂಗ್ ರಸ್ತೆಯಲ್ಲಿ ಜಂಗನಾನಾ ಭವನಕ್ಕೆ ಕೇಂದ್ರ ಗೃಪ ಸಚಿವ ಶಂಕುಸ್ಥಾಪನೆ ನೆರವೇರಿಸಿದರು

ಪಿಹಾರ್ ಜೈಲಿನಲ್ಲಿರುವ ಕಾಂಗ್ರೆಸ್ ಓರಿಯ ಮುಖಂಡ ಪಿ ಚಿದಂಬರಂ ಅವರನ್ನು ಕಾಂಗ್ರೆಸ್ ಮಧ್ಯಂತರ ಅದ್ವಕ್ಷೆ ಸೋನಿಯಾಗಾಂಧಿ ಪಾಗೂ ಮಾಜಿ ಪ್ರಧಾನಮಂತ್ರಿ ಮನಮೋಪನ್ ಸಿಂಗ್ ಇಂದು ಭೇಟಿ ಮಾಡಿದರು ಅವರೊಂದಿಗೆ ಚಿದಂಬರಂ ಮತ್ರ ಪಾಗೂ ಸಂಸದ ಕಾರ್ತಿ ಚಿದಂಬರಂ ಕೂಡ ಅವರ ಜೊತೆಯಲ್ಲಿದ್ದರು

ಕಾಶ್ಮೀರಿ ಕಣಿವೆಯ ಜನರು ಎಂದಿನಂತೆ ತಮ್ಮ ಸಾಜ ಚಟುವಟಿಕೆಗಳನ್ನು ಆರಂಭಿಸಲು ಮುಂದಾಗಬೇಕೆಂದು ಜಮ್ಮ ಮತ್ತು ಕಾಶ್ಮೀರದ ಬಿಜೆಪಿ ವಕ್ತಾರ ನಿವೃತ್ತ ಬ್ರಿಗೇಡಿಯರ್ ಅನಿಲ್ ಗುಪ್ತಾ ಕರೆ ನೀಡಿದ್ದಾರೆ ಕಾಶ್ಮೀರದ ಜನಸಾಮಾನ್ಯರು ಅಧಿಕಾರಿಶಾಹಿಗಳ ಸ್ವಹತಾಸಕ್ತಿಯ ಉಪಾಮೋಪಗಳಿಗೆ ಕಿವಿಗೊಡದೆ ಕಾಶ್ಮೀರದ ಎಲ್ಲ ಸಾಮಾನ್ಯ ಜನರ ಹಿತಾಸಕ್ತಿಯ ಕುರಿತು ಆಲೋಚಿಸಬೇಕು ಎಂದು ಪೇಳಿದ್ದಾರೆ ಈ ಕುರಿತು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿರುವ ಬಿಜೆಪಿ ರಾಜ್ಯ ವಕ್ತಾರರು

ಪಾಕಿಸ್ತಾನದ ಪಸ್ತಕ್ಷೇಪ ಪಾಗೂ ಭಯೋತ್ಪಾದನೆ ಪ್ರಚೋದನೆ ಉದ್ವೇಶದ ಬಗ್ಗೆ ಉಲ್ಲೇಖಿಸಿರುವ ಬ್ರಿಗೇಡಿಯರ್ ಗುಪ್ತಾ ಪಾಕಿಸ್ತಾನ ತನ್ನ ನೆಲದ ಜನರಿಗೆ ಅಹಾರ ಒದಗಿಸುವ ಸಾಮರ್ಥ್ಯ ಹೊಂದಿಲ್ಲ ಜನರು ವಿದ್ದುತ್ ಇಂಧನ ಸೇರಿದಂತೆ ತೀರಾ ಅಗತ್ಯ ಮಸ್ತುಗಳಲ್ಲದೆ ಕಂಗಾಲಾಗಿದ್ದಾರೆ ಎಂದರು ಕಾಶ್ಮೀರದ ಜನರು ಗಡಿಯಾಜೆಗಿನ ಯಾವುದೇ ಸುಳ್ಳು ಪ್ರಜಾರವನ್ನು ನಂಬಬಾರದು ಎಂದು ಮನವಿ ಮಾಡಿದ್ದಾರೆ ಛತ್ತೀಸ್ಗಢ ಉತ್ತರಪ್ರದೇಶ ಕೇರಳ ಮತ್ತು ತ್ರಿಪುರಗಳಲ್ಲಿ ತಲಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದ್ದು ಮತದಾನ ಪ್ರಗತಿಯಲ್ಲಿದೆ ಭಕ್ತೀಸ್ಗಢದ ದಾಂತೇವಾಡ ವಿಧಾನಸಭೆ ಉತ್ತರ ಪ್ರದೇಶದ ಪಮೀರ್ ಪುರ್

ಮತದಾನ ಶಾಂತಿಯುತ ಪಾಗೂ ಸುಗಮವಾಗಿ ನಡೆಯಲು ಎಲ್ಲ ಅಗತ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಭಕ್ತೀಸ್ಗಢದ ಮುಖ್ತ ಚುನಾವಣಾಧಿಕಾರಿ ಸುಬ್ರತ್ ಸಾಹೋ ತಿಳಿಸಿದ್ದಾರೆ

ಕೇರಳದ ಪಾಲಾದಲ್ಲಿ ಕೇರಳ ಕಾಂಗ್ರೆಸ್ ಎಂ ಮುಖ್ಯಸ್ಥ ಕೆ ಎಂ ಮಣಿ ನಿಧನದ ಒನ್ನೆಲೆಯಲ್ಲಿ ಉಪಚುನಾವಣೆ ನಡೆಯುತ್ತಿದೆ ಪರಿಯಾಣದಲ್ಲಿ ನಾಳೆವರೆಗೂ ಹೊಸ ಮತದಾರರು ತಮ್ಮ ಪೆಸರನ್ನು ನೊಂದಾಯಿಸಬಹುದೆಂದು ಚುನಾವಣಾ ಅಯೋಗ ಹೇಳಿದೆ

ಪರಿಯಾಣ ರಾಜ್ಯ ಜಂಟಿ ಮುಖ್ಯ ಚುನಾವಣಾಧಿಕಾರಿ ಡಾ

ಅಂತಾರಾಷ್ಟೀಯ ಪ್ರವಾಸಿ ಸಂಸ್ಥ ಥಾಮಸ್ ಕುಕ್ ಪತನಗೊಂಡಿದೆ

ತನ್ನೆಲ್ಲ ಗ್ರಾಹಕರು ಸಿಬ್ದಂದಿ ಸರಬರಾಜುದಾರರು ಪಾಗೂ ಪಾಲುದಾರರಲ್ಲಿ ಥಾಮಸ್ ಕುಕ್ನ ಮುಖ್ಯ ಕಾರ್ಯನಿರ್ವಾಪಕ ಪೀಟರ್ ಫಾಂಕೌಸರ್ ಕ್ಷಮ ಕೋರಿದ್ದಾರೆ

ದಕ್ಷಿಣ ಆಫ್ರಿಕಾದ ನಾಯಕ ಡಿ